ವಿಶ್ವವಿಖ್ಣಾತ ಮೈಸೂರು ದಸರೆಗೆ ನಾಳೆ ವಿದ್ದುಕ್ತ ಚಾಲನೆ ಸಕಲ ಸಿದ್ದತೆ ಪೂರ್ಣ

ಮೈಸೂರು ದಸರಾ ವಸ್ತು ಪ್ರದರ್ಶನ ಕ್ರೀಡಾಕೂಟ ನಾಳೆ ಆರಂಭ ಸೌಟ್ ಮತ್ತು ಗೈಡ್ಸ್ನ ರಾಷ್ಟೀಯ ಆಯುಕ್ತರಾಗಿ ಮತ್ತು ಬೆಂಗಳೂರು ಮೇಯರ್ಆಗಿ ಸೇವೆಸಲ್ಲಿಬಿದ್ದ ವಿ ಪಿ ದೀನದಯಾಳು ನಾಯ್ದು ಅವರ ಜನ್ನಶತಮಾನೋತ್ಲವ ಸಮಾರೋಪ ಸಮಾರಂಭ ಬೆಂಗಳೂರಿನಲ್ಲಿಂದು ನಡೆಯಿತು

ವೆಂಕಯ್ಯನಾಯ್ದು ಸಮಾರಂಭದಲ್ಲಿ ಭಾಗವಹಿಸಿ ದೀನದಯಾಳು ನಾಯ್ದು ಅವರ ಬದುಕು ಮತ್ತು ಸಾಧನೆ ಕುರಿತ ಪುಸ್ತಕವನ್ನು ಲೋಕಾರ್ಪಣೆ ಮಾಡಿದರು ನಂತರ ಮಾತನಾಡಿದ ಉಪರಾಷ್ಷಪತಿಯವರು ರಾಜಕೀಯ ಮತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ಹಣಬಲ ಮತ್ತು ತೋಳ್ಬಲ ಪ್ರದರ್ಶನಗೊಳ್ಳುತ್ತಿರುವುದು ದುರದೃಷ್ಷಕರ ಸಚ್ಚಾರಿತ್ರ್ಯ ಮತ್ತು ನಾಯಕತ್ವ ಗುಣ ಇರುವವರು ಈ ಕ್ಷೇತ್ರಗಳಲ್ಲಿ ಹೆಚ್ಚು ಸಕ್ರಿಯರಾಗಬೇಕು ಎಂದು ಕರೆ ನೀಡಿದರು ಸೇವಾಮನೋಭಾವ ಮತ್ತು ನಾಯಕತ್ವ ಗುಣ ಬೆಳೆಸಿಕೊಳ್ಳುವ ನಿಟ್ಟನಲ್ಲಿ ಯುವಜನರು ಎನ್ ಎನ್ಎಸ್ಎಸ್ ಸೈಟ್ಸ್ ಮತ್ತು ಗೈಡ್ಸ್ ತರಬೇತಿಯಲ್ಲಿ ಕಡ್ಡಾಯವಾಗಿ ಭಾಗಿಯಾಗಬೇಕು ಎಂದು ವೆಂಕಯ್ಯನಾಯ್ಡ ಸಲಹೆ ನೀಡಿದರು

ಈ ನಡುವೆ ರಾಜ್ಯದಲ್ಲಿನ ಉಪಚುನಾವಣೆಗಳ ಹಿನ್ನೆಲೆಯಲ್ಲಿ ಜೆಡಿಎಸ್ ಜೊತೆ ಮೈತ್ರಿ ಕುರಿತು ಕಾಂಗ್ರೆಸ್ ನಾಯಕರು ಇಂದು ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್

ದೇವೇಗೌಡ ಅವರೊಂದಿಗೆ ಮಹತ್ವದ ಮಾತುಕತೆ ನಡೆಖದರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ

ವೇಣುಗೋಪಾಲ್ ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಕಾರ್ಯಾಧ್ಯಕ್ಷ ಕುಶ್ವರ್ ಖಂಡ್ರೆ

ಶಿವಕುಮಾರ್ ಮತ್ತಿತರ ನಾಯಕರು ಸಭೆಯಲ್ಲಿ ಭಾಗವಹಿಸಿದ್ದರು ಮೈಸೂರು ಮಹಾನಗರ ಪಾಲಿಕೆಯ ಮುಷ್ತರ ನಿರತ ಪೌರ ಕಾರ್ಮಿಕರ ಮುಖಂಡರೊಂದಿಗೆ ಮುಖ್ಯಮಂತ್ರಿ ಹೆಚ್ ಡಿ

ಪೌರ ಕಾರ್ಮಿಕರ ಬೇಡಿಕೆಗಳ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಸಹಾನುಭೂತಿಯಿಂದ ಚರ್ಚಿಸಿ ತೀರ್ಮಾನಿಸುವುದಾಗಿ ಮುಖ್ಯಮಂತ್ರಿ ಭರವಸೆ ನೀಡಿದ್ದಾರೆ ವನ್ಯಜೀವಿ ಪ್ರಕೃತಿಯ ಅವಿಭಾಜ್ಯ ಅಂಗವಾಗಿದ್ದು ಮಾನವನ ಉಳವು ಅಳವು ಹಾಗೂ ಜೀವವೈವಿಧ್ಯತೆಯಲ್ಲಿ ಪ್ರಮುಖಪಾತ್ರ ವಹಿಸುತ್ತವೆ ಎಂದು ಅರಣ್ಯ ಸಚಿವ ಆರ್ ಶಂಕರ್ ಹೇಳಿದ್ದಾರೆ ವನ್ಯಜೀವಿ ಸಪ್ತಾಹದ ಅಂಗವಾಗಿ ಮಾತನಾಡಿರುವ ಅವರು ಪ್ರಕೃತಿಯ ಸಮತೋಲನವನ್ನು ಕಾಪಾಡುವುದು ಎಲ್ಲರ ಆದ್ಯ ಕರ್ತವ್ಯವಾಗಿದ್ದು ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆಗೆ ಕಂಕಣಬದ್ಧರಾಗಿರಬೇಕಾಗುತ್ತದೆ ಎಂದು ಹೇಳಿದರು

ಮಕ್ಕಳಲ್ಲಿನ ವಿಜ್ವಾನ ಮತ್ತು ತಂತ್ರಜ್ವಾನದ ಸೃಜನಶೀಲ ಮನಸ್ಸಿಗೆ ಪೂರಕವಾದ ಪ್ರಯೋಗಾಲಯದ ಸೌಕರ್ಯಗಳನ್ನು ಮುಕ್ತವಾಗಿ ನೀಡಿ ಕೌಶಲ್ಯದ ನಾವಿನ್ದತೆ ಅಭಿವೃದ್ಧಿ ಪಡಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಅಟಲ್ ಟಿಂಕರಿಂಗ್ ಪ್ರಯೋಗಾಲಯದ ಯೋಜನೆಯನ್ನು ರೂಪಿಸಿದೆ ಯೋಜನೆಯಡಿ ಪ್ರಯೋಗಾಲಯ ಸ್ವಾಪಿಸಿರುವ ಬೆಳಗಾವಿಯ ಸಿದ್ದರಾಮೇಶ್ವರ ಶಿಕ್ಷಣ ಸಂಸ್ವೆಯ ವಿದ್ವಾರ್ಥಿ ಯಶ್ ಅರಭಾವಿ ಯೋಜನೆಯಿಂದಾಗುತ್ತಿರುವ ಪ್ರಯೋಜನದ ಬಗ್ಗೆ ಆಕಾಶವಾಣಿಯೊಂದಿಗೆ ಮಾತನಾಡಿದ್ದಾರೆ

ಉದ್ರಾಟನಾ ವೇದಿಕೆ ಸಿದ್ದಗೊಳ್ಳುತ್ತಿದೆ

ಇದರೊಂದಿಗೆ ಶರನ್ನವರಾತ್ರಿಗೆ ಮುನ್ನುಡಿ ಬರದಂತಾಗುವುದು ಈ ವೇಳೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಸೇರಿದಂತೆ ಹಲವು ಸಚಿವರು ಶಾಸಕರು ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ

ಮೈಸೂರು ದಸರಾಗೆ ಭದ್ರತೆ ಒದಗಿಸಲು ಪೊಲೀಸ್ ಇಲಾಖೆಯೂ ಸಹ ಸಜ್ಜಾಗಿದೆ

ದಸರಾ ಸಿದ್ಧತೆ ಕಾರ್ಯಕ್ರಮಗಳ ಕುರಿತು ನಮ್ಮ ಪ್ರತಿನಿಧಿ ಜಿ

ಇದಲ್ಲದೆ ಜನಪ್ರಿಯ ದಸರಾ ಆಹಾರಮೇಳ ನಾಳೆ ಆರಂಭವಾಗಲಿದ್ದು

ಬುಡಕಟ್ಟು ಜನಾಂಗದ ಆಹಾರ ಪದ್ಧತಿ ವಿವಿಧ ರಾಜ್ಯಗಳು ಅಲ್ಲದೆ ವಿದೇಶಿ ಆಹಾರ ಪದ್ಧತಿಯನ್ನೂ ಆಹಾರಮೇಳ ಒಳಗೊಂಡಿರುತ್ತದೆ ದಸರಾ ನಿಮಿತ್ತ ಶ್ರೀರಂಗಪಟ್ಟಣದ ಇತಿಹಾಸವನ್ನು ಸಾರುವ ಧ್ವನಿಬೆಳಕು ಪ್ರದರ್ಶನ ನಾಳೆ ಆರಂಭವಾಗುವುದು

ಈ ನಡುವೆ ಮೈಸೂರು ದಸರಾ ಮಹೋತ್ತವಕ್ಕೆ ಭದ್ರತೆ ಒದಗಿಸಲು ಪೊಲೀಸ್ ಇಲಾಖೆ ಸಜ್ಟಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಸುಬ್ರಹ್ಮಣ್ಕೇಶ್ವರ್ರಾವ್ ತಿಳಿಸಿದ್ದಾರೆ